ಹರ್ಷವರ್ಧನ್ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಲಸಿಕೆ ಹಾಕಿಸಿಕೊಳ್ಳುವುದರ ಮೂಲಕ ಯೋಜನೆಗೆ ಚಾಲನೆ ನೀಡಿದ್ದು ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಕೋವಿಡ್ ಸೋಂಕಿನಿಂದ ಮುಕ್ತರಾಗಲು ಸಹಕಾರಿಯಾಗಲಿದೆ ಎಂದು ಶ್ರತಿಪಾದಿಸಿದ್ದಾರೆ

ಈ ಪ್ರಕ್ರಿಯೆ ಯಶಸ್ವಿಗೊಳಿಸಲು ಆರೋಗ್ಗ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಕಾರ್ಯ ಶ್ರವೃತ್ತವಾಗಿವೆ ಎಂದು ಅವರು ತಿಳಿಸಿದ್ದಾರೆ ದೇಶಾದ್ಯಂತ ಕೋವಿಡ್ ಲಸಿಕೆಯನ್ನು ಕೇಂದ್ರ ಸರ್ಕಾರ ಸರಬರಾಜು ಮಾಡುತ್ತಿದ್ದು ನೆರೆಯ ದೇಶಗಳಿಗೆ ಲಸಿಕೆಯನ್ನು ಮುಕ್ತವಾಗಿ ರವಾನಿಸಿದೆ

ಲಸಿಕೆಯ ದುಪ್ಪರಿಣಾಮ ಗಣನೀಯ ಪ್ರಮಾಣದಲ್ಲಿಲ್ಲ

ಪುದುಚೇರಿ ಮೂಲದ ಸಿಸ್ಟರ್ ಪಿ ನಿವೇದ ಅವರು ಪ್ರಧಾನಮಂತ್ರಿಯವರಿಗೆ ಕೊವ್ಟಾಪಿನ್ ಲಸಿಕೆ ನೀಡಿದರು ಅರ್ಹರಿರುವ ಎಲ್ಲರೂ ಲಸಿಕೆ ಪಡೆಯುವಂತೆ ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ವಿರುದ್ದ ಜಾಗತಿಕ ಹೋರಾಟವನ್ನು ಕಡಿಮೆ ಅವಧಿಯಲ್ಲಿ ಬಲಪಡಿಸುವತ್ತ ನಮ್ಮ ವೈದ್ಯರು ಮತ್ತು ವಿಜ್ಞಾನಿಗಳು ಮಹೋನ್ನತ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಟ್ಟಾಗಿ ಭಾರತವನ್ನು ಕೋವಿಡ್ ಮುಕ್ತವಾಗಿಸಬೇಕು ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಇದರೊಂದಿಗೆ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಒಂದು ಕೋಟಿ ಏಳು ಲಕ್ಷಕ್ಷೆ ಏರಿದೆ

ಇದು ಜಾಗತಿಕವಾಗಿ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ

ಬಂದರು ನೌಕೆ ಹಾಗೂ ಜಲಮಾರ್ಗಗಳ ಸಚಿವಾಲಯ ವರ್ಚುವಲ್ ವೇದಿಕೆ ಮೂಲಕ ಈ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ ಮುಂದಿನ ದಶಕಕ್ಕೆ ಭಾರತದ ಸಾಗರ ವಲಯದ ಮಾರ್ಗ ನಕಾಶೆಯನ್ನು ಇದು ಬಿಂಬಿಸುವುದು ಹಾಗೂ ಸಾಗರ ವಲಯದಲ್ಲಿ ಭಾರತವನ್ನು ಜಾಗತಿಕವಾಗಿ ಮುಂಚೂಣಿಗೆ ತರುವ ಸಾಧ್ಯತೆಗಳನ್ನು ಪರಿಶೀಲಿಸುವುದು ಹಲವಾರು ದೇಶಗಳ ಪ್ರಮುಖ ಭಾಷಣಕಾರರು ಶ್ವಂಗಸಭೆಯಲ್ಲಿ ಭಾಗವಹಿಸಿ ವಾಣಿಜ್ಯ ಅವಕಾಶಗಳು ಹಾಗೂ ಭಾರತದ ಸಾಗರ ವಲಯದಲ್ಲಿ ಹೂಡಿಕೆಗೆ ಇರುವ ಸಾಮರ್ಥ್ಯಗಳನ್ನು ಪರಿಶೋಧಿಸುವರು ಮೂರು ದಿನಗಳ ಈ ಶೃಂಗಸಭೆಗೆ ಡೆನ್ಕಾರ್ಕ್ ಪಾಲುದಾರ ದೇಶವಾಗಿದೆ

ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಚ್ಲಸುವವರು ಮ್ನೆ ಗವ್ ವೇದಿಕೆಯ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು

ಆನ್ಲೈನ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಆಯ್ಲೆಗೊಂಡ ಅಭ್ವರ್ಥಿಗಳಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಪ್ರಧಾನಮಂತ್ರಿಯವರಿಗೆ ಪರೀಕ್ಷೆಗಳ ವಿಚಾರವಾಗಿ ಪ್ರಶ್ನೆ ಕೇಳುವ ಅವಕಾಶ ಕಲ್ಲಿಸಲಾಗುತ್ತದೆ

ಆಯ್ದ ಪ್ರಕ್ಷೆಗಳಿಗೆ ಪ್ರಧಾನಮಂತ್ರಿಯವರು ಪರೀಕ್ಸಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರಿಸಲಿದ್ದಾರೆ

ಕೇಂದ್ರ ಚುನಾವಣಾ ಆಯೋಗದ ಅನುಮೋದನೆಯೊಂದಿಗೆ ಈ ಕೊನೆಯ ದಿನಾಂಕವನ್ನು ವಿಸ್ತರಿಸಿರುವುದಾಗಿ ಹಣಕಾಸು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಈ ಗಡುವಿನೊಳಗೆ ರಿಟರ್ನ್ ಸಲ್ಲಿಕೆಗೆ ಇರುವ ಅಡಚಣೆಗಳ ಬಗ್ಗೆ ತೆರಿಗೆದಾರರು ವ್ಯಕ್ತಪಡಿಸಿದ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ

ಸ್ಟಚ್ದ ಸರ್ವೇಕ್ಷಣಾ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಜನ ಆಂದೋಲನವಾಗಿ ಹೊರಹೊಮ್ತುತ್ತಿರುವುದು ಉತ್ತಮ ದೆಳವಣಿಗೆಯಾಗಿದೆ

ಈಗಾಗಲೇ ಸ್ವಚ್ಛತಾ ಆ್ಕಪ್ ಮತ್ತು ಸ್ವಚ್ಛ ಸರ್ವೇಕ್ಷಣಾ ಮೋರ್ಟಲ್ಗಳ ಮೂಲಕ ವಿವಿಧ ನಗರಗಳು ಮತ್ತು ರಾಜ್ಜಗಳ ಜಿಲ್ಲಾ ಕೇಂದ್ರಗಳ ಮೌಲ್ಡಮಾಪನ ಮಾಡಲಾಗುತ್ತದೆ ಎಂದು ಕಾರ್ಯದರ್ಶಿ ಮಿಶ್ರಾ ಹೇಳಿದರು ರಾಷ್ಷೀಯ ಹೆದ್ದಾರಿಗಳಲ್ಲಿ ವಾಹನಗಳ ಶುಲ್ಲ ಸಂಗ್ರಹಕ್ಕೆ ಟೋಲ್ ಪ್ಲಾಜಾದ ಮೂಲಕ ನಿಗದಿತ ಕಾಲದಲ್ಲಿ ವಾಹನಗಳ ಶುಲ್ಕವನ್ನು ಸಂಗ್ರಹ ಮಾಡುವ ಯೋಜನೆಗೆ ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ದೆಹಲಿಯಲ್ಲಿ ಇಂದು ಚಾಲನೆ ನೀಡಿದರು ವಿದ್ದುನ್ನಾನ ಯಂತ್ರಗಳ ಮೂಲಕ ಟೋಲ್ ಅನ್ನು ತ್ವರಿತವಾಗಿ ಅಡೆತಡೆ ಇಲ್ಲದೆ

ವಾಹನಗಳ ಶುಲ್ಲವನ್ನು ಟೋಲ್ಗಳಲ್ಲಿ ಪಾವತಿ ಮಾಡಲು ಹೆಚ್ಚು ಸಮಯ ಬೇಕಾಗುತ್ತಿತ್ತು ಇದನ್ನು ತಪ್ಪಿಸಲು ಆಧುನಿಕ ತಂತ್ರಜ್ವಾನದ ಮೂಲಕ ಕ್ಷಣಾರ್ಧದಲ್ಲಿ ಟೋಲ್ ಪಾವತಿ ಮಾಡುವ ಫಾಸ್ಟ್ಚಾಗ್ ಅನ್ನು ಕಡ್ಡಾಯವಾಗಿ ವಾಹನಗಳಗೆ ಅಳವಡಿಸಬೇಕು ಎಂದು ಸೂಚಿಸಲಾಗಿತ್ತು

ಪಶ್ಚಿಮ ಏಷ್ಠಾದ ಪ್ರಸಾರಭಾರತಿಯ ವಿಶೇಷ ಪ್ರತಿನಿಧಿಯಾಗಿ ಹಾಗೂ ಆಕಾಶವಾಣಿ ಸುದ್ದಿವಿಭಾಗದ ಮುಖ್ಯಸ್ವರಾಗಿಯೂ ಸೇವೆ ಸಲ್ಲಿಸಿದ್ದರು

ಕೋವಿಡ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಈ ಬಾರಿಯ ಸಮಾರಂಭವನ್ನು ವರ್ಚುವಲ್ ಮೂಲಕ ನಡೆಸಲಾಗುತ್ತಿದೆ